ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾರ್ಖಂಡ್ ನ ರಾಂಚಿಯಲ್ಲಿ ನಡೆದ ಯೋಗ ದಿನ ಆಚರಣೆಯ ನೇತೃತ್ವ ವಹಿಸಿದ್ದರು ಪ್ರಭಾತ್ ತಾರಾ ಮೈದಾನದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಆರೋಗ್ಯ ಸಂಬಂಧಿ ಯೋಜನೆಗಳೊಂದಿಗೆ ಯೋಗವನ್ನು ಸೇರಿಸುವ ಅಗತ್ಯ ಪ್ರತಿಪಾದಿಸಿದರು ಕಳೆದ ಐದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆಯ ಆರೋಗ್ಯ ಆರೈಕೆಯಲ್ಲಿ ಯೋಗವನ್ನು ಆಧಾರಸ್ತಂಭವಾಗಿ ಮಾಡಲು ಆರೋಗ್ಯ ಮತ್ತು ಕ್ಷೇಮದಲ್ಲಿ ಯೋಗವನ್ನು ಅಂತರ್ಗತಗೊಳಿಸಿದೆ ಎಂದು ತಿಳಿಸಿದರು ಬದಲಾಗುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ರೋಗದಿಂದ ರಕ್ಷಣೆ ಪಡೆಯುವುದರ ಜೊತೆಗೆ ಯೋಗಕ್ಷೇಮದ ಕಡೆಗೆ ಗಮನ ಹರಿಸಬೇಕಾದ ಅಗತ್ತವಿದೆ ಎಂದರು ಯೋಗ ಒಂದು ಶಿಸ್ತು ಮತ್ತು ಸಮರ್ಪಣೆಯಾಗಿದೆ ಅದನ್ನು ಜೀವನದುದ್ದಕ್ಕೂ ಪಾಲಿಸುವ ಅಗತ್ಪವಿದೆ ಎಂದು ಹೇಳಿದರು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಆಧುನಿಕ ಯೋಗವನ್ನು ತೆಗೆದುಕೊಂಡು ಹೋಗದೇಕಾದ ಅಗತ್ವವನ್ನೂ ಅವರು ಪ್ರತಿಪಾಸಿದರು ಯೋಗ ಬಡವರಿಗೆ ರೋಗದಿಂದ ಗುಣಮುಖರಾಗಲು ಮತ್ತು ಬಡತನದಿಂದ ಹೊರಬರಲು ನೆರವಾಗುತ್ತದೆ ಎಂದು ತಿಳಿಸಿದರು ಯೋಗ ಜ್ವಾನ ಕಾರ್ಯ ಮತ್ತು ಧ್ವಾನದ ಸೂಕ್ತ ಸಮಿಶ್ರಣವನ್ನು ಒದಗಿಸುತ್ತದೆ ಎಂದು ತಿಳಿಸಿದರು ಯೋಗಕ್ಷೆ ಸಂಬಂಧಿಸಿದ ಸಂಶೋಧನೆಗಳ ಕುರಿತು ಒತ್ತಿ ಹೇಳಿದರು

ಆಯುಷ್ ಸಚಿವಾಲಯ ಈ ಸಂಬಂಧ ಪ್ರಕಟಣೆ ನೀಡಿದ್ದು ಗುಜರಾತ್ ನ ಲೈಫ್ ಮಿಷನ್ ನ ಸ್ವಾಮಿ ರಾಜರ್ಷಿ ಮುನಿ ಇಟಲಿಯ ಆಂಟೋನಿಯೆಟ್ಟಾ ರೋಜ್ಜಿ ಬಿಹಾರ್ ಯೋಗ ಶಾಲೆ ಮುಂಗೆರ್ ಮತ್ತು ಜಪಾನ್ ಯೋಗ ನಿಕೇತನ್ ಜಪಾನ್ ಗೆ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದೆ

ಎಸ್ ಎಲ್ ನರಸಿಂಹನ್ ವಹಿಸಿದ್ದರು ಸಚಿವರುಗಳು ಹಿರಿಯ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಯೋಗ ದಿನಾಚರಣೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಆರೋಗ್ಯದ ಸಮಸ್ವೆಗಳನ್ನು ತಡೆಯಲು ನಿತ್ತ ಯೋಗಾಭ್ವಾಸ ಮಾಡುವ ಬಗ್ಗೆ ರಾಜ್ಯಪಾಲರು ಪ್ರತಿಪಾದಿಸಿದರು ಮುಂಬರುವ ದಿನಗಳಲ್ಲಿ ಯೋಗವನ್ನು ಶಾಲೆ ಮತ್ತ ಕಾಲೇಜುಗಳಲ್ಲಿ ಅಳವಡಿಸಿಕೊಳ್ಳಲಾಗುವುದು ಎಂದೂ ಅವರು ತಿಳಿಸಿದರು ರಾಜ್ಜದ ಪ್ರಥಮ ಮಹಿಳೆ ವಿಮಲಾ ನರಸಿಂಹನ್ ರಾಜಭವನ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಆಸನಗಳ ಅಭ್ಯಾಸ ಮಾಡಿದರು ರಾಜ್ಙದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳು ಹಿರಿಯ ಅಧಿಕಾರಿಗಳು ಯೋಗ ಪ್ರದರ್ಶನದ ನೇತೃತ್ವ ವಹಿಸಿದ್ದರು ಜಮ್ನು ಮತ್ತು ಕಾಶೀರದಲ್ಲಿ ಸಹ ಇಂದು ಅಂತಾರಾಷ್ಲೀಯ ಯೋಗ ದಿನ ಆಚರಿಸಲಾಯಿತು ಜಮ್ನು ವಲಯದ ಯೋಗ ದಿನ ಕಾರ್ಯಕ್ರಮ ರಾಜ್ಯದ ಚಳಿಗಾಲದ ರಾಜಧಾನಿ ಜಮ್ಮುವಿನ ಕೆ

ಹಕ್ತು ಕ್ರೀಡಾಂಗಣದಲ್ಲಿ ನೆರವೇರಿತು ವಿಭಾಗೀಯ ಆಯುಕ್ತ ಸಂಜೀವ್ ವರ್ಮಾ ಯೋಗ ದಿನಾಚರಣೆಯ ನೇತೃತ್ವ ವಹಿಸಿ ಹಲವು ಯೋಗಾಸನ ಭಂಗಿಗಳ ಪ್ರದರ್ಶನದಲ್ಲಿ ಭಾಗಿಯಾದರು ವಿವಿಧ ಕ್ಷೇತ್ರಗಳ ನೂರಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೆಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೂಡ ಅಂತಾರಾಷ್ಷೀಯ ಯೋಗ ದಿನದ ಕಾರ್ಯಕ್ರಮಗಳು ಜರುಗಿದವು

ಪೃದಯ ಆರೋಗ್ಟಕ್ಕೆ ಯೋಗ ಎಂಬುದು ಈ ಬಾರಿಯ ಯೋಗ ದಿನದ ಧ್ಯೇಯವಾಕ್ಕವಾಗಿತ್ತು ರಾಜ್ಞಮಟ್ಟದ ಸಮಾರಂಭ ರಾಜ್ಞಪಾಲ ಓ

ಮುಖ್ಖಮಂತ್ರಿ ವಿಜಯ್ ರೂಪಾನಿ ಅವರ ಸಮ್ಖಖದಲ್ಲಿ ಅಹಮದಾಬಾದ್ ನ ಸರ್ದಾರ್ ಪಟೇಲ್ ಕ್ರೀಡಾಂಗಣದಲ್ಲಿ ನಡೆಯಿತು ಇಂದು ಬೆಳಗ್ಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು

ಕಾರ್ಗಿಲ್ ನಲ್ಲಿ ಭಾರತೀಯ ತ್ರೀಡಾ ಪ್ರಾಧಿಕಾರದ ವಿಶೇಷ ಪ್ರದೇಶ ಕ್ರೀಡಾ ಕೇಂದ್ರದಲ್ಲಿಂದು ನನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮ ನಡೆಯಿತು ಕಾರ್ಗಿಲ್ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ಸಂಸ್ವೆಯ ಯೋಜನಾ ನಿರ್ದೇಶಕ ಕಜೋ ಅಹ್ಮದ್ ಖಾನ್ ಮುಖ್ಯ ಅತಿಥಿಯಾಗಿದ್ದರು ವಿಶೇಷ ಯೋಗ ಶಿಕ್ಷಕ ಮೊಹಮದ್ ಖಾಸಿಮ್ ಅತಿ ಎತ್ತರದ ಪ್ರದೇಶಗಳಲ್ಲಿ ನೆರವಾಗುವಂಥ ಯೋಗಾಸನಗಳೊಂದಿಗೆ ಯೋಗ ತರಗತಿ ನಡೆಸಿಕೊಟ್ಟರು

ಈ ಮಸೂದೆಯು ಬಿಜೆಪಿ ನೇತೃತ್ವದ ಹಿಂದಿನ ಎನ್ ಡಿ ಎ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಹೊರಡಿಸಿದ್ದ ಅಧ್ಯಾದೇಶವನ್ನು ಬದಲಾಯಿಸಲಿದೆ

ಈ ಮಸೂದೆಯು ದಿಢೀರ್ ತ್ರಿವಳಿ ತಲಾಖ್ ಅಂದರೆ ತಲಾಖ್ ಇ ಬಿದ್ದತ್ ನೀಡುವುದನ್ನು ದಂಡನೀಯ ಅಪರಾಧವೆಂದು ಪರಿಗಣಿಸಲಿದೆ ಈ ಹೊಸ ಮಸೂದೆಯು ಹಾಲಿ ಇರುವ ಅಧ್ಯಾದೇಶದ ಪ್ರತಿಯಾಗಿದೆ

ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು ದೆಹಲಿಯಲ್ಲಿ ರಾಜ್ಯಗಳ ಹಣಕಾಸು ಸಚಿವರೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆ ನಡೆಸುತ್ತಿದ್ದಾರೆ ಸಚಿವರು ಈಗಾಗಲೇ ಆರ್ಥಿಕ ತಜ್ಞರು ಸಾಮಾಜಿಕ ವಲಯದ ಪ್ರತಿನಿಧಿಗಳು ಮೂಲಸೌಕರ್್ ವಲಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಕ್ಷೇತ್ರ ಹಣಕಾಸು ವಲಯ ಮತ್ತು ಷೇರು ಮಾರುಕಟ್ಟೆ ಪ್ರತಿನಿಧಿಗಳೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆಗಳನ್ನು ನಡೆಸಿದ್ದಾರೆ

ಇತ್ತೀಚಿನ ವ್ಯೂಹಾತ್ಸಕ ಸಹಭಾಗಿತ್ವ ಮಾದರಿಯಲ್ಲಿ ಕ್ಲೆಗೊಳ್ಳಲಾಗುತ್ತಿರುವ ಎರಡನೇ ಯೋಜನೆ ಇದಾಗಿದೆ ಈ ನಿರ್ಧಾರವು ಭಾರತದಲ್ಲಿಯೇ ಜಲಾಂತರ್ಗಾಮಿಗಳ ವಿನ್ನಾಸ ಮಾಡಿ ದೇಶೀಯವಾಗಿ ನಿರ್ಮಾಣ ಮಾಡುವ ಸಾಮರ್ಥ್ಯಕ್ಕೆ ಭಾರೀ ಉತ್ತೇಜನ ನೀಡುತ್ತದೆ ಜೊತೆಗೆ ಯೋಜನೆಯ ಭಾಗವಾಗಿ ಅತ್ಯಾಧುನಿಕ ಜಲಾಂತರ್ಗಾಮಿ ವಿನ್ಯಾಸ ಮತ್ತು ತಂತ್ರಜ್ಞಾನವನ್ನು ತರಲಿದೆ ಎಂದು ರಕ್ಷಣಾ ಸಚಿವಾಲಯದ ಹೇಳಿಕೆ ತಿಳಿಸಿದೆ ಸಾಂಪ್ ಅರುಣಾಚಲ ಪ್ರದೇತದಲ್ಲಿ ಸಂಭವಿಸಿದ್ದ ಎ ಎನ್

ನವದೆಹಲಿಯ ಪಾಲಂ ವಿಮಾನ ನಿಲ್ಲಾಣದ ವಾಯು ಸೇನಾ ನೆಲೆಯಲ್ಲಿ ರಾಜನಾಥ್ ಸಿಂಗ್ ಪಾರ್ಥಿವ ಶರೀರಗಳಗೆ ಪುಷ್ಪಗುಚ್ಲ ಅರ್ಪಿಸಿ ನಮನ ಸಲ್ಲಿಸಿದರು

ಮೃತಪಟ್ಟವರಲ್ಲಿ ಬಹುತೇಕರು ಕುಲ್ಲು ಜೆಲ್ಲೆಯ ಗ್ರಾಮದವರಾಗಿದ್ದಾರೆ